ಉದ್ಯಮಿ ರಾಬರ್ಟ್ ವಾದಾ ಅವರ ವಿಚಾರಣೆ ಮುಂದುವರಿಕೆ

ರಫೇಲ್ ಒಪ್ಸಂದ ಕುರಿತಂತೆ ಮಹಾಲೇಖಪಾಲರ ವರದಿಯನ್ತು ಸಂಸತ್ನಲ್ಲಿಂದು ಮಂಡಿಸಲಾಗಿದೆ

ಏರ್ಫೋರ್ಸ್ ಫರ್ಫಾರ್ಮೆನ್ಸ್ ಹಾಗೂ ಬಂಡವಾಳ ವೆಚ್ಚ ಕುರಿತ ವರದಿಯನ್ನು ರಾಜ್ಯಸಭೆಯಲ್ಲಿ ಕೇಂದ್ರ ಹಣಕಾಸು ಸಹಾಯಕ ಸಚಿವ ಪಿ ರಾಧಾಕೃಷ್ಣನ್ ಮಂಡಿಸಿದರು

ಇಂದು ಬೆಳಗ್ಗೆ ಎರಡೂ ಸದನಗಳಲ್ಲಿ ಕಲಾಪ ಆರಂಭವಾದಾಗ ವಿವಿಧ ವಿಚಾರಗಳನ್ನು ಪ್ರಸ್ತಾಪಿಸಿ ಪ್ರತಿಪಕ್ಷಗಳ ಸದಸ್ಯರು ತೀವ್ರ ಗದ್ದಲ ಉಂಟುಮಾಡಿದ ಹಿನ್ನೆಲೆಯಲ್ಲಿ ಎರಡೂ ಸದನಗಳ ಕೆಲಾಪವನ್ನು ಕೆಲ ಕಾಲ ಮುಂದೂಡೆಲಾಗಿತ್ತು ಸಮಾಜವಾದಿ ಪಕ್ಷ ಹಾಗೂ ಬಿಎಸ್ಪಿ ಸಂಸದರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಸ್ ಯಾದವ್ ಅವರು ಲಖನೌ ವಿಮಾನ ನಿಲ್ಲಾಣದಿಂದ ಪ್ರಯಾಗ್ರಾಜ್ಗೆ ಹೋಗಲು ನಿನ್ನೆ ತಡೆಒಡ್ಡಿದ್ದನ್ನು ಆಕ್ಷೇಪಿಸಿ ಪ್ರತಿಭಟನೆ ನಡೆಸಿದರು

ಇದರಿಂದ ಆಕ್ರೋಶಗೊಂಡ ಸಂಸದರು ಸದನದ ಬಾವಿಯಲ್ಲಿ ಪ್ರತಿಭಟನೆ ನಡೆಸಿದರು

ಸದನದಲ್ಲಿ ಮಾಜಿ ಸಂಸದ ಚೈತನ್ಯ ಪ್ರಸಾದ್ ಮಜ್ಜಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು

ಬೆಳಗ್ಗೆ ಸದನ ಸಮಾವೇಶಗೊಂಡಾಗ ಸಮಾಜವಾದಿ ಪಕ್ಷದ ಸದಸ್ಯ ಧರ್ಮೇಂದ್ರ ಯಾದವ್ ಅವರು ಅಖಿಲೇಶ್ ಯಾದವ್ ಪ್ರಕರಣ ಪ್ರಸ್ತಾಪಿಸಿದ್ದು ಗದ್ದಲಕ್ಕೆ ಕಾರಣವಾಯಿತು ವಿದ್ಯುನ್ಮಾನ ಮತಯಂತ್ರಗಳ ವಿಶ್ವಾಸಾರ್ಹತೆ ಕುರಿತು ಹಲವು ರಾಜಕೀಯ ಪಕ್ಷಗಳು ಭರವಸೆ ವ್ಯಕ್ತಪಡಿಸಿದ್ದರೂ ಕೆಲವು ವರ್ಗಗಳು ಪೂರ್ವಗ್ರಹ ಪ್ರೇರಿತರಾಗಿ ಈ ಯಂತ್ರಗಳ ಬಳಕೆಯನ್ನು ವಿರೋಧಿಸುತ್ತಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಹೇಳಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣಾ ಸಿದ್ದತೆ ಪರಿಶೀಲಿಸಿದ ನಂತರ ಅಮರಾವತಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ದೋಷ ಕಂಡುಬರುವುದು ಹಾಗೂ ಮತಯಂತ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದರ ನಡುವೆ ವ್ಯತ್ಯಾಸವಿದೆ

ವಿವಿ ಪ್ಯಾಟ್ಗಳ ಎಣಿಕೆ ಕುರಿತ ಪ್ರಶ್ನೆಗೆ ಅವರು ಭಾರತೀಯ ಅಂಕಿ ಅಂಶ ಸಂಸ್ಥೆ ಮತ್ತು ರಾಷ್ಟೀಯ ಮಾದರಿ ಸಮೀಕ್ಷಾ ಸಂಸ್ಥೆ ನೀಡುವ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು

ಮಹಾರಾಷ್ಟ್ ಪೊಲೀಸರು ಈಗಾಗಲೇ ಆರೋಪಪಟ್ಟಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಐವರು ಬಲಪಂಥೀಯ ಕಾರ್ಯಕರ್ತರು ಸಾಮಾನ್ಯ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಪೀಠ ಹೇಳಿದೆ ಬಾಂಬೆ ಹೈಕೋರ್ಟ್ ಆದೇಶಕ್ಕೆ ಈ ಮುನ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಯಾಯಪೀಠ ತಡೆಯಾಜ್ಞೆ ನೀಡಿತ್ತು ಮಧ್ಯ ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ವಥೂರಾ ಚಿತ್ತೆರ್ಗಾಮ್ ನೌಗಾಮ್ ಪ್ರದೇಶದಲ್ಲಿ ಇಂದು ನಸುಕಿನಲ್ಲಿ ರಕ್ಷಣಾ ಪಡೆ ಮತ್ತು ಉಗ್ರರ ಮಧ್ಯೆ ಗುಂಡಿನ ಕಾಳಗ ನಡೆದಿದ್ದು ಲಷ್ಕರ್ ಎ ತೊಯ್ಬಾದ ಇಬ್ಬರು ಉಗ್ರರು ಹತರಾಗಿದ್ದಾರೆ ಈ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಕುರಿತ ಖಚಿತ ಮಾಹಿತಿಯ ಮೇರೆಗೆ ಪ್ರದೇಶವನ್ನು ಸುತ್ತುವರಿದು ಶೋಧ ಕಾರ್ಯಾಚರಣೆ ನಡೆಸಲಾಯಿತು ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಸದೆಬಡಿಯಲಾಗಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಮಾಧ್ಯಮ ಘಟಕಗಳ ಮೊದಲ ವಾರ್ಷಿಕ ಸಮ್ಮೇಳನವನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ದೆಹಲಿಯಲ್ಲಿ ಆಯೋಜಿಸಿದೆ ಇಲಾಖೆಯ ಸಚಿವರಾದ ರಾಜ್ಯವರ್ಧನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ನಡೆಯಲಿದೆ ವಿವಿಧ ಮಾಧ್ಯಮ ಘಟಕಗಳಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ವಾರ್ತಾ ಸೇವೆ ಅಧಿಕಾರಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಉದ್ದೇಶವನ್ನು ಈ ಸಮ್ಮೇಳನ ಹೊಂದಿದೆ ಪ್ರತಿನಿಧಿಗಳು ಹೊಸ ಕ್ಷೇತ್ರಗಳಲ್ಲಿ ಹೆಚ್ಚುತ್ತಿರುವ ಸಂಪರ್ಕ ಸಾಧನಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ತಿಳಿದು ಕೊಳ್ಳಲಿದ್ದಾರೆ ವಿವಿಧ ಮಾಧ್ಯಮ ಘಟಕಗಳ ನಡುವಿನ ಸಮನ್ವಯತೆಯನ್ನು ಬಲಗೊಳಿಸುವ ಉದ್ದೇಶವನ್ನೂ ಸಚಿವಾಲಯ ಹೊಂದಿದೆ ಸಾಮಾಜಿಕ ಮಾಧ್ಯಮಗಳನ್ನು ನಿಗದಿತ ವೀಕ್ಷಕ ಗುಂಪುಗಳಿಗೆ ತಲುಪಿಸುವ ಕುರಿತಂತೆಯೂ ಸಮ್ಮೇಳನದಲ್ಲಿ ಚರ್ಚೆಯಾಗಲಿದೆ ಕುಂಭಮೇಳ ನಡೆಯುತ್ತಿರುವ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ಭೇಟಿ ನೀಡಲಿದ್ದಾರೆ ಈ ಒಂದು ದಿನದ ಭೇಟಿಯ ಸಂದರ್ಭದಲ್ಲಿ ಅಮಿತ್ ಶಾ ಹಲವು ಸಾಧು ಸಂತರೊಂದಿಗೆ ಚರ್ಚಿಸಲಿದ್ದಾರೆ

ಕುಂಭಮೇಳದಲ್ಲಿ ಪುಣ್ಯಸ್ಸಾನ ಮುಂದಿನ ತಿಂಗಳು ಬರುವ ಮಹಾಶಿವರಾತ್ರಿಯ ವೇಳೆಗೆ ಅಂತ್ಯಗೊಳ್ಳಲಿದೆ

ರಾಜಸ್ತಾನದ ಬಿಕಾನೇರ್ ಜಿಲ್ಲೆಯ ಅಕ್ರಮ ಜಮೀನು ಹಗರಣದಲ್ಲಿ ರಾಬರ್ಟ್ ವಾದ್ರಾ ಮತ್ತು ಅವರ ತಾಯಿ ಆರೋಪಿಗಳಾಗಿದ್ದಾರೆ

ಭಾರತೀಯ ರಿಯಲ್ ಎಸ್ಸೇಟ್ ಡೆವಲಪರ್ಸ ಸಂಸ್ಡೆಗಳ ಒಕ್ಕೂಟ ಕ್ರೆದೈ ಈ ಸಮಾವೇಶ ಆಯೋಜಿಸಿದ್ದು ರಿಯಲ್ ಎಸ್ಸೇಟ್ ವಲಯದಲ್ಲಿನ ಆಧುನಿಕ ತಂತ್ರಜ್ಞಾನ ಮತ್ತು ಅಭಿವೃದ್ದಿ ಬಗೆಗಿನ ಚರ್ಚೆ ಹಾಗೂ ಯುವಜನರ ಚಿಂತನೆಗಳ ವಿನಿಮಯ ನಡೆಯಲಿದೆ

ನಾಯಕತ್ವ ಸಮಸ್ಯೆ ಎದುರಿಸುತ್ತಿರುವ ವೆನಿಜುವೆಲಾದಲ್ಲಿ ಸೇನೆಯನ್ನು ಬಳಸುವುದು ಒಳಗೊಂಡಂತೆ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡಬಾರದಂತೆ ಅಮೆರಿಕ ವಿದೇಶಾಂಗ ಸಚಿವ ಮೈಕ್ಪಾಂಪೆ ಅವರಿಗೆ ರಷ್ಯಾ ವಿದೇಶಾಂಗ ಸಚಿವ ಶರ್ಗೈ ಲಾವ್ರೌ ಎಚ್ಚರಿಕೆ ನೀಡಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವಾಲಯ ನಿನ್ನೆ ಈ ಕುರಿತಂತೆ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು ವಿಶ್ವಸಂಸ್ಥೆಯ ತತ್ವಗಳದಿ ವೆನಿಜುವೆಲಾ ಸಮಸ್ಯೆ ಕುರಿತಂತೆ ಮಾತುಕತೆ ನಡೆಸಲು ಸಿದ್ದವಿರುವುದಾಗಿ ತಿಳಿಸಿದೆ ವೆನಿಜುವೆಲಾದಲ್ಲಿ ಸೇನಾ ಹಸ್ತಕ್ಷೇಪ ತಮ್ಮ ಆಯ್ಕೆಯಲ್ಲಿ ಒಂದಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ತಿಂಗಳ ಆರಂಭದಲ್ಲಿ ಸಷ್ಟಪಡಿಸಿದ ಹಿನ್ನೆಲೆಯಲ್ಲಿ ರಷ್ಯಾ ಈ ಪ್ರತಿಕ್ರಿಯೆ ನೀಡಿದೆ